ದೆಹಲಿಯಲ್ಲಿಂದು ಕ್ರೆಡೈ ಯುವ ಸಮಾವೇಶ ಉದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾಷಣ

ಈ ಕುರಿತ ಚರ್ಚೆಯಲ್ಲಿ ಉತ್ತರ ನೀಡಿದ ಹಣಕಾಸು ಸಚಿವ ಪಿಯೂಷ್ ಗೋಯಲ್ ಮಧ್ಯಮವರ್ಗ ಮತ್ತು ಪ್ರಾಮಾಣಿಕ ತೆರಿಗೆದಾರರಿಗೆ ಅನುಕೂಲಕರವಾದ ಹಲವು ಪ್ರಸ್ತಾವಗಳನ್ನು ಮಸೂದೆ ಒಳಗೊಂಡಿದೆ ಎಂದರು ಆದರೆ ರಫೆಲ್ ಪ್ರಕರಣ ಕುರಿತಂತೆ ಕಾಂಗ್ರೆಸ್ ಲೋಕಸಭೆಯಲ್ಲಿ ನಿನ್ನೆ ಪ್ರತಿಭಟನೆ ನಡೆಸಿ ಸಭಾತ್ಯಾಗ ಮಾಡಿತು ರಾಜ್ಯ ಸಭೆಯಲ್ಲಿ ಸಮಾಜವಾದಿ ಪಕ್ಷದ ಸದಸ್ಕರ ಗದ್ದಲ ಮತ್ತು ವಾಗ್ನಾದದಿಂದ ಕಲಾಪವನ್ನು ಹಲವು ಬಾರಿ ಮುಂದೂಡಲಾಯಿತು

ಇದು ಪ್ರಸಕ್ತ ಲೋಕಸಭೆಯ ಕೊನೆಯ ಅಧಿವೇತನವಾಗಿದ್ದು ಇಂದು ಅಧಿವೇತನದ ಕೊನೆಯ ದಿನವಾದ್ದರಿಂದ ಸರ್ಕಾರ ಪ್ರಮುಖ ಮಸೂದೆಗಳ ಅಂಗೀಕಾರ ಪಡೆಯುವ ನಿರೀಕ್ಷೆಯಿದೆ

ಆಂಥ ಪ್ರದೇಶದಲ್ಲಿ ಲೋಕಸಭಾ ಚುನಾವಣಾ ಸಿದ್ದತೆ ಪರಿಶೀಲಿಸಿದ ನಂತರ ಅಮರಾವತಿಯಲ್ಲಿ ನಿನ್ನೆ ಸುದ್ಲಿಗೋಷ್ಠಿಯಲ್ಲಿ ವಿವರ ನೀಡಿದ ಅವರು ವಿದ್ಲುನ್ನಾನ ಮತಯಂತ್ರ ದೋಷ ಹಾಗೂ ಮತಯಂತ್ರ ದುರ್ಬಳಕೆ ನಡುವೆ ವ್ಣತ್ಯಾಸವಿದೆ ಇದುವರೆಗೆ ಈ ಕುರಿತ ಯಾವುದೇ ಒಂದು ದೂರು ಕೂಡಾ ದೃಢಪಟ್ಟಲ್ಲ ಎಂದಿದ್ದಾರೆ ವಿವಿ ಪ್ಟಾಟ್ಗಳ ಎಣಿಕೆ ಕುರಿತ ಪ್ರಶ್ನೆಗೆ ಅವರು ಭಾರತೀಯ ಅಂಕಿ ಅಂಶ ಸಂಸ್ಟೆ ಮತ್ತು ರಾಷ್ಟೀಯ ಮಾದರಿ ಸಮೀಕ್ಷಾ ಸಂಸ್ಥೆ ನೀಡುವ ವರದಿ ಆಧರಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದರು ರಾಜ್ಞದಲ್ಲಿ ಶಾಂತಿಯುತ ಮತದಾನ ನಡೆಸಲು ಎಲ್ಲಾ ಅಗತ್ತ್ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಆಯುಕ್ತರು ತಿಳಿಸಿದರು

ಸುಪ್ರೀಂ ಕೋರ್ಟ್ ನಿರ್ದೇತನದ ಮೇರೆಗೆ ರಾಜೀವ್ ಅವರನ್ನು ವಿಚಾರಣೆ ಮಾಡಲಾಗುತ್ತಿದೆ ಸರ್ವೋಚ್ಚ ನ್ಯಾಯಾಲಯ ಪ್ರಕರಣವನ್ನು ಸಿಬಿಐ ಗೆ ವಹಿಸುವ ಮೊದಲು ಶಾರದಾ ಚಿಟ್ ಫಂಡ್ ಹಗರಣದ ವಿಚಾರಣೆಗೆ ಪಶ್ಲಿಮ ಬಂಗಾಳ ಸರ್ಕಾರ ನೇಮಿಸಿದ್ದ ವಿಶೇಷ ತನಿಖಾ ತಂಡ ಎಸ್ ಐ ಟಿ ನೇತೃತ್ವವನ್ನು ರಾಜೀವ್ ವಹಿಸಿದ್ದರು ಆ ಸಂದರ್ಭದಲ್ಲಿ ರಾಜೀವ್ ಅವರು ಪ್ರಕರಣಕ್ಕೆ ಸಂಬಂಧಿಸಿದ ಪ್ರಮುಖ ಸಾಕ್ವಾಧಾರಗಳನ್ನು ತಿರುಚಿದ್ದಾರೆ ಎಂದು ಸಿಬಿಐ ಆರೋಪಿಸಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಟಿಎಂಸಿಯ ಮಾಜಿ ಸಂಸದ ಕುನಾಲ್ ಫೋಷ್ ಅವರ ವಿಚಾರಣೆಯನ್ನು ಸಿಬಿಐ ಸೋಮವಾರ ಪೂರ್ಣಗೊಳಿಸಿತ್ತು

ರಾಜಸ್ತಾನದ ಬಿಕನೇರ್ ಜಿಲ್ಲೆಯ ಅಕ್ರಮ ಜಮೀನು ಹಗರಣದಲ್ಲಿ ರಾಬರ್ಟ್ ವಾದ್ರಾ ಮತ್ತು ಅವರ ತಾಯಿ ಆರೋಪಿಗಳಾಗಿದ್ದಾರೆ

ರೈತ ವಿದ್ಯುತ್ ಸುರಕ್ಷಾ ಮತ್ತು ಉತ್ಥಾನ ಮಹಾ ಅಭಿಯಾನ ಕುಸುಮ್ ಎಂಬ ಯೋಜನೆಯನ್ನು ಕೇಂದ್ರ ನವೀನ ಮತ್ತು ಪುನರ್ಬಳಕೆ ಇಂಧನ ಸಚಿವಾಲಯ ರೂಪಿಸಿದೆ ಕೃಷಿ ಮತ್ತು ರೈತ ಕ್ಷೇಮಾಭಿವೃದ್ಧಿ ಬಾತೆ ರಾಜ್ಯ ಸಚಿವ ಪರಶೋತ್ತಮ್ ರೂಪಾಲಾ ರೋಕಸಭೆಯಲ್ಲಿ ನಿನ್ನೆ ಈ ಯೋಜನೆ ಕುರಿತು ಘೋಷಿಸಿದ್ದು ಯೋಜನೆಗೆ ಅನುಮೋದನೆ ದೊರೆಯಬೇಕಿದೆ

ಮಧ್ಯ ಕಾಶ್ಮೀರದ ಬುಡ್ಗಾಮ್ ಜಿಲ್ಲೆಯ ವಥೂರಾ ಚಿತ್ತೆರ್ಗಾಮ್ ಸೌಗಾಮ್ ಪ್ರದೇಶದಲ್ಲಿ ಇಂದು ನಸುಕಿನಲ್ಲಿ ರಕ್ಷಣಾ ಪಡೆ ಮತ್ತು ಉಗ್ರರ ಮಧ್ಯೆ ಗುಂಡಿನ ಕಾಳಗ ನಡೆದಿದೆ ಈ ಪ್ರದೇಶದಲ್ಲಿ ಉಗ್ರರು ಅಡಗಿರುವ ಕುರಿತಾದ ಖಚಿತ ಮಾಹಿತಿ ಮೇರೆಗೆ ಪ್ರದೇಶವನ್ನು ಸುತ್ತುವರಿದು ಶೋಧ ಕಾರ್ಯಾಚರಣೆ ನಡೆಸಲಾಯಿತು ಎಂದು ರಕ್ಷಣಾ ಮೂಲಗಳು ತಿಳಿಸಿವೆ ಶಂಕಿತ ಪ್ರದೇಶವನ್ನು ತಮ್ಮ ತಂಡ ಗುರಿಯಾಗಿರಿಸಿದ ಸಂದರ್ಭದಲ್ಲಿ ಅಡಗಿದ್ದ ಉಗ್ರರು ಗುಂಡು ಹಾರಿಸಲಾರಂಭಿಸಿದರು ಇದಕ್ಕೆ ರಕ್ಷಣಾ ಪಡೆ ತಕ್ಕ ಪ್ರತ್ಯುತ್ತರ ನೀಡಿತು ಎಂದು ವರದಿ ತಿಳಿಸಿದೆ

ಭಾರತೀಯ ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಸಂಸ್ಥೆಗಳ ಒಕ್ಕೂಟ ಕೆಡೈ ಈ ಸಮಾವೇಶ ಆಯೋಜಿಸಿದ್ದು ರಿಯಲ್ ಎಸ್ಟೇಟ್ ವಲಯದಲ್ಲಿನ ಆಧುನಿಕ ತಂತ್ರಜ್ಞಾನ ಮತ್ತು ಅಭಿವೃದ್ಧಿ ಬಗೆಗಿನ ಚರ್ಚೆ ಹಾಗೂ ಯುವಜನರ ಚಿಂತನೆಗಳ ವಿನಿಮಯ ನಡೆಯಲಿದೆ ಇದೇ ಸಂದರ್ಭದಲ್ಲಿ ಏರ್ಪಡಿಸಲಾದ ವಸ್ತು ಪ್ರದರ್ಶನವನ್ನು ಪ್ರಧಾನಮಂತ್ರಿ ವೀಕ್ಷಿಸಲಿದ್ದಾರೆ

ಈ ಹೆಲಿಕಾಪ್ಲರ್ಗಳು ಚೇತಕ್ ಮಾದರಿ ಹೆಲಿಕಾಪ್ಟರ್ಗಳ ಬದಲಿಗೆ ಕಾರ್ಯನಿರ್ವಹಿಸಲಿದ್ದು ಕೋಧ ರಕ್ಷಣೆ ಮತ್ತು ಸಂತ್ರಸ್ತರ ಸ್ಥಳಾಂತರ ಕಾರ್ಯದಲ್ಲಿ ಬಳಕೆಯಾಗಲಿವೆ ಬಹುಕೋಟ ಮೊತ್ತದ ಈ ಒಪ್ಪಂದಕ್ಕೆ ಕಳೆದ ಆಗಸ್ಟ್ನಲ್ಲಿ ರಕ್ಷಣಾ ಸೇರ್ಪಡೆ ಸಮಿತಿ ಅಂಗೀಕಾರ ನೀಡಿತ್ತು ಕೇಂದ್ರ ಸರ್ಕಾರದ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಹೆಲಿಕಾಪ್ಪರ್ಗಳು ಭಾರತದಲ್ಲೇ ತಯಾರಾಗಲಿವೆ

ಗಡಿಯಲ್ಲಿ ಶಾಂತಿ ನಿರ್ವಹಣೆ ಕುರಿತು ಚರ್ಚಿಸಿದವು ಪಾಕಿಸ್ತಾನ ರೇಂಜರ್ ಮನವಿ ಮೇರೆಗೆ ಜಮ್ನುವಿನ ಸುಚೇತ್ಗಢ್ನಲ್ಲಿ ವಲಯ ಕಮಾಂಡರ್ ಮಟ್ಲದ ಮಾತುಕತೆ ನಡೆಸಲಾಯಿತು ಬಿಎಸ್ಎಫ್ ಜಮ್ನು ವಲಯದ ಡಿಐಜಿ ಪಿ ಎಸ್ ಧಿಮಾನ್ ಭಾರತೀಯ ನಿಯೋಗದ ನೇತೃತ್ವ ವಹಿಸಿದ್ದು ಪಾಕಿಸ್ತಾನ ನಿಯೋಗವನ್ನು ಸಿಯಾಲ್ಕೋಟ್ನ ಚಿನಾಬ್ ರೇಂಜರ್ಸ್ ವರಿಷ್ಠ ಬ್ರಿಗೇಡಿಯರ್ ಅಮ್ದದ್ ಮೆಹಮೂದ್ ಮುನ್ನಡೆಸಿದರು ಜಮ್ಮ ಗಡಿ ಭಾಗದ ಬಳಿ ಕಳೆದ ತಿಂಗಳನಿಂದ ಸಂಫರ್ಷ ಪರಿಸ್ವಿತಿ ಏರ್ಪಟ್ಟಾಗಿನಿಂದ ಈ ಸಭೆ ಮೊದಲ ವಲಯ ಮುಖ್ಯಸ್ಥರ ಮಟ್ಟದ ಸಭೆಯಾಗಿದೆ ಕುಂಭ ಮೇಳ ನಡೆಯುತ್ತಿರುವ ಉತ್ತರ ಪ್ರದೇಶದ ಪ್ರಯಾಗ್ ರಾಜ್ಗೆ ಬಿಜೆಪಿ ರಾಷ್ಲೀಯ ಅಧ್ಯಕ್ಷ ಅಮಿತ್ ಶಾ ಮುಖ್ಚಮಂತ್ರಿ ಯೋಗಿ ಆದಿತ್ವನಾಥ್ ಅವರೊಡಗೂಡಿ ಇಂದು ಭೇಟ ನೀಡಲಿದ್ದಾರೆ ತಮ್ಮ ದಿನಪೂರ್ತಿ ಭೇಟ ಸಂದರ್ಭದಲ್ಲಿ ಅಮಿತ್ ಶಾ ಹಲವರು ಸಾಧು ಸಂತರೊಂದಿಗೆ ಚರ್ಚಿಸಲಿದ್ದಾರೆ ಇದೇ ವೇಳೆ ಕುಂಭಮೇಳದಿಂದ ಆಖಾಡಗಳು ಹಿಂದಿರುಗಲು ಆರಂಭಿಸಿವೆ

ನಾಳೆ ಗುರುವಾರ ಸಿಂಧನೂರಿನಲ್ಲಿ ನಡೆಯುವ ಶಕ್ತಿ ಕೇಂದ್ರದ ಪ್ರಮುಖರ ಸಭೆಯಲ್ಲಿ ಭಾಗವಹಿಸಲಿರುವ ಅವರು ಅಂದು ಸಂಜೆ ಹೊಸಪೇಟೆಯಲ್ಲಿ ಪ್ರಬುದ್ದರ ಜೊತೆ ಚರ್ಚೆ ನಡೆಸಲಿದ್ದಾರೆ